ಸಾರ್ವಜನಿಕ ಸಾರಿಗೆಯನ್ನು ಸ್ಥಗಿತಗೊಳಿಸಲಾಗಿದೆ ಇಲ್ಲವೇ ಕಡಿಮೆ ಮಾಡಲಾಗಿದೆ ಅತ್ಯಾವಶ್ಯಕ ವಸ್ತುಗಳ ಮಾರಾಟ ಮಳಿಗೆ ಹೊರತು ಪಡಿಸಿ ಎಲ್ಲ ಮಾರುಕಟ್ಟೆಗಳು ಅಂಗಡಿಗಳು ಮುಟ್ಟವೆ

ಕರ್ನಾಟಕದಲ್ಲಿ ಜನತಾ ಕರ್ಫ್ಯೂಗೆ ಭಾರಿ ಸ್ವಂದನೆ ದೊರೆತಿದೆ ಬೆಂಗಳೂರಿನಲ್ಲಿ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಬಂದ್ ಮಾಡಲಾಗಿದೆ ಬಡಾವಣೆಗಳಲ್ಲಿ ಜನ ಸಂಚಾರ ಇಲ್ಲವೇ ಇಲ್ಲ ಮನೆಯಿಂದ ಯಾರೂ ಹೊರಗೆ ಬಂದಿಲ್ಲ ಜನನಿಬಿಡ ಪ್ರದೇಶಗಳು ಖಾಲಿ ಖಾಲಿಯಾಗಿವೆ ಜನತಾ ಕರ್ಫ್ಯೂಗೆ ಮೈಸೂರು ಸಂಪೂರ್ಣ ಸ್ತಬ್ದವಾಗಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೈಸೂರಿನ ರೈಲ್ವೆ ನಿಲ್ದಾಣ ಸಂಪೂರ್ಣ ಬಂದ್ ಆಗಿದೆ ಶ್ರಧಾನಿ ಮೋದಿ ಕರೆಗೆ ಸಾಂಸ್ಕೃತಿಕ ನಗರಿಯ ಜನತೆ ಒಳ್ಳೇ ರೀತಿಯಿಂದ ಸ್ಪಂದಿಸಿದ್ದಾರೆ ಬೆಳಗಾವಿಯಲ್ಲಿ ಜನತಾ ಕರ್ಫ್ಯೂ ಆಚರಿಸಲಾಗುತ್ತಿದೆ ಮಾರುಕಟ್ಟೆ ಬಸ್ ರೈಲ್ವೆ ನಿಲ್ದಾಣ ಮೀನು ಮಾರುಕಟ್ಟೆ ಎಲ್ಲವೂ ಬಂದ್ ಆಗಿದೆ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸೇವೆ ಸ್ವಗಿತಗೊಳಿಸಲಾಗಿದೆ ಧಾರವಾಡದಲ್ಲಿ ಜನತಾ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ಜನಜೀವನ ಸ್ಥಬ್ದವಾಗಿತ್ತು

ರಾಯಚೂರಿನಲ್ಲಿ ಜನತಾ ಕರ್ಫ್ಯೂ ಸಂಪೂರ್ಣವಾಗಿ ಆಚರಿಸಲಾಗಿದೆ ಬಸ್ ಸಂಚಾರ ಸ್ವಗಿತಗೊಂಡಿದೆ ನಗರದಲ್ಲಿ ಜನಜೀವನ ಸಂಪೂರ್ಣ ಸ್ಥಭವಾಗಿದೆ ಆಟೋ ಸಂಚಾರ ಇಲ್ಲವಾಗಿದೆ ಡಿಷಧ ಅಂಗಡಿಗಳು ಮತ್ತು ಆಸ್ವತ್ರೆಗಳು ಮಾತ್ರ ತೆರೆದಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನತಾ ಕರ್ಪ್ಯೂಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ದೇವನಹಳ್ಳಯ ಕೆಂಪೇಗೌಡ ಅಂತರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಪ ವಿಮಾನಗಳ ಹಾರಾಟ ಸ್ವಗಿತಗೊಂಡಿದೆ ರಾಜ ಸರ್ಕಾರ ಈಗಾಗಲೇ ಆದೇಶಿಸಿದಂತೆ ಚಿತ್ರಮಂದಿರಗಳ ಪ್ರದರ್ಶನ ರದ್ದುಪಡಿಸಿದೆ ದೇವಾಲಯಗಳು ಸಹ ಇಂದು ಬಾಗಿಲು ಮುಚ್ಚಿವೆ ಮಹಾಮಾರಿ ಕೊರೋನಾ ಸೋಂಕು ವಿರುದ್ದ ದೇಶವ್ಕಾಪಿ ಬೃಹತ್ ಜನ ಜಾಗೃತಿಗಾಗಿ ಪ್ರಧಾನಮಂತ್ರಿ ಕರೆ ನೀಡಿರುವ ಜನತಾ ಕರ್ಫ್ಲೂ ಆಂದೋಲನಕ್ಕೆ ಯಾದಗಿರಿ ಜಿಲ್ಲೆಯಾದ್ದಂತ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗಿದೆ ಕೊಡಗು ಜಿಲ್ಲೆಯಲ್ಲಿ ಜನತಾ ಕರ್ಫ್ಲೂವಿಗೆ ಉತ್ತಮ ಸ್ಪಂದನೆ ದೊರಕಿದೆ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿ ಸೇರಿದಂತೆ ವಿರಾಜಪೇಟೆ ಕುಶಾಲನಗರ ಸೋಮವಾರ ಪೇಟೆ ಗೋಣಿಕೊಪ್ಪಲುವಿನ ಇಂದು ಬೆಳಗಿನಿಂದಲೇ ಜನ ಸಂಚಾರ ಸ್ವಗಿತಗೊಂಡಿತ್ತು ವಾಹನಗಳ ಸಂಚಾರ ಕೂಡ ಕಂಡುಬರಲಿಲ್ಲ ಕೊಡಗಿನ ಗಡಿ ಗಡಿ ಶ್ರದೇಶವಾದ ಮಾಕುಟ್ಟ ಕರಿಕೆ ಹಾಗೂ ಕುಟ್ಟ ಗಳಲ್ಲಿ ಕೇರಳ ರಾಜ್ಯದಿಂದ ಬರುವ ವಾಹನಗಳಿಗೆ ಮತ್ತು ಕೇರಳಕ್ಕೆ ತೆರಳುವ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಜನತಾ ಕರ್ಪ್ಲೊವಿನಿಂದಾಗಿ ಕೊಡಗು ಜೆಲ್ಲೆಯ ಮುಖ್ಯ ಪಟ್ಟಣಗಳು ಬಿಕೋ ಎನ್ನುತ್ತಿದ್ದು ಜನಜೀವನ ಸ್ತಬ್ದಗೊಂಡಿದೆ ಎಂದು ನಮ್ಮ ಕೊಡಗು ಪ್ರತಿನಿಧಿ ಅನಿಲ್ ಎಚ್ ಟಿ

ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ತ್ರಮಿಸುತ್ತಿರುವವರಿಗೆ ಇಂದು ಸಂಜೆ ಎಲ್ಲ ನಾಗರಿಕರು ಚಪ್ಪಾಳೆ ತಟ್ಟುವ ಮೂಲಕ ಕೃತಜ್ಞತೆ ಸಲ್ಲಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಇಂದು ಮಾತನಾಡಿದ ಮುಖ್ಯಮಂತ್ರಿ ಬಿ

ವಿಕ್ಷೋರಿಯಾದಲ್ಲಿ ದಾಖಲಾಗಿರುವ ರೋಗಿಗಳನ್ನು ಬೇರೆ ಕಡೆ ಸ್ಹಳಾಂತರಿಸಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು

ಈ ಸಂಬಂಧ ಸಂದೇಶ ನೀಡಿರುವ ಸಚಿವ ಎಸ್ ಸುರೇಶ್ ಕುಮಾರ್ ದ್ವಿತೀಯ ಪಿಯುಸಿ ಪರೀಕ್ಷೆ ನಾಳೆ ಎಂದಿನಂತೆ ನಡೆಯಲಿದೆ ಇದಕ್ಕಾಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು